ಸೌದಿ ದೊರೆ ಸಲ್ನಾನ್ ಬಿನ್ ಅಬ್ಲುಲ್ ಅಜೀಜ್ ಅಲ್ ಸೌದ್ ಮತ್ತು ಇತರ ನಾಯಕರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಿಯಾದ್ನಲ್ಲಿ ಭವಿಷ್ಯದ ಹೂಡಿಕೆ ವೇದಿಕೆಯನ್ನುದ್ವೇತಿಸಿ ಭಾಷಣ

ಸುಪ್ರೀಂಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಶರದ್ ಅರವಿಂದ್ ಬೋಭ್ಡೆ ನೇಮಕ

ಐರೋಷ್ಣ ರಾಷ್ಷಗಳ ಸಂಸದರ ನಿಯೋಗ ತ್ರೀನಗರಕ್ಕೆ ಭೇಟಿ ಸರ್ಕಾರ ಹಾಗೂ ನಾಗರಿಕ ಸಮಾಜದ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ

ಅನಿಲ ಮತ್ತು ತ್ಲೆಲ ನವೀಕರಿಸಬಹುದಾದ ಇಂಧನ ರಕ್ಷಣೆ ಮತ್ತು ನಾಗರಿಕ ವಿಮಾನಯಾನ ಕ್ಷೇತ್ರಗಳಲ್ಲಿ ಒಪ್ಪಂದ ಮಾಡಿಕೊಳ್ಳಲಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸೌದಿ ಅರೇಬಿಯಾದ ಭವಿಷ್ಠದ ಹೂಡಿಕೆ ವೇದಿಕೆಯ ಮೂರನೆ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತದ ಆರ್ಥಿಕತೆ ಅದರ ಸವಾಲುಗಳು ಮತ್ತು ಸಮಾನ ಬೆಳವಣಿಗೆ ಹಾಗೂ ಸಮೃದ್ದಿ ಅವಕಾಶಗಳ ಕುರಿತು ಬೆಳಕು ಚೆಲ್ಲಲಿದ್ದಾರೆ ಈ ವೇದಿಕೆಯನ್ನು ದಾವೋಸ್ ಆಫ್ ಡೆಸರ್ಟ್ ಎಂದು ಕರೆಯಲಾಗುವುದು ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಸಮತೋಲಿತ ವಿಧಾನ ಅನುಸರಿಸುವುದು ಅತ್ಯವಶ್ಯಕವೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ ಪಶ್ಚಿಮ ಏಷ್ಯಾ ರಾಷ್ಟಗಳು ಸಾರ್ವಭೌಮತೆಯ ತತ್ವ ಸಿದ್ದಾಂತಗಳನ್ನು ಪರಸ್ಪರ ಗೌರವಿಸುವುದರ ಜೊತೆಗೆ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಂತೆ ಎಚ್ಚರ ವಹಿಸುವುದು ಅಗತ್ತವೆಂದು ಅವರು ತಿಳಿಸಿದ್ದಾರೆ ಪಶ್ಚಿಮ ಏಷ್ಯಾದ ಎಲ್ಲಾ ರಾಷ್ಟಗಳ ಜೊತೆ ಭಾರತ ಉತ್ತಮವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಂದಿದ್ದು ಈ ಭಾಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಾರತೀಯರು ನೆಲೆಸಿದ್ದಾರೆಂದು ಹೇಳಿದ್ದಾರೆ ಸೌದಿ ಅರೇಬಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅರಬ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಈ ವಲಯದಲ್ಲಿ ಶಾಂತಿ ಮತ್ತು ಬದ್ಧತೆ ಕಾಪಾಡಲು ಎಲ್ಲಾ ರಾಷ್ಟಗಳು ಸ್ಕ್ರಿಯವಾಗಿ ಪಾಲ್ಗೊಳ್ಳುವುದನ್ನು ಪೋತ್ಲಾಹಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ ದೊರೆ ಸಲ್ನಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ರಿಯಾದ್ ಮತ್ತು ಯುವರಾಜ ಮೊಹಮದ್ ಬಿನ್ ಸಲ್ಮಾನ್ ನಾಯಕತ್ವದಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಮತ್ತಷ್ಟು ಗಟ್ಟಯಾಗಲಿವೆ ಎಂಬ ವಿಶ್ವಾಸವನ್ನು ನರೇಂದ್ರ ಮೋದಿ ಅವರು ವ್್ತಕ್ತಪಡಿಸಿದರು ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಗೆ ತೈಲದರಗಳಲ್ಲಿ ಸ್ವಿರತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದ ಅವರು ಭಾರತದ ಇಂಧನ ಅಗತ್ಯಗಳನ್ನು ಪೂರೈಸಲು ದೊರೆಗಳ ಆಡಳಿತದ ಪಾತ್ರ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಾಮುಖ್ಯತೆಯಿಂದ ಕೂಡಿದೆ ಎಂದರು ಉಭಯ ದೇಶಗಳ ನಡುವೆ ವ್ಯಾಪಾರ ಸ್ನೇಹಿ ಪರಿಸರ ನಿರ್ಮಾಣಕ್ಕೆ ಭಾರತ ಹಲವಾರು ಸುಧಾರಣೆಗಳನ್ನು ಕೈಗೆತ್ತಿಕೊಂಡಿದೆ ಹಾಗೂ ಜಾಗತಿಕ ಬೆಳವಣಿಗೆ ಮತ್ತು ಸ್ಥಿರತೆಗೆ ಪ್ರಮುಖ ಚಾಲಕ ರಾಷ್ಟವಾಗಿ ಮುಂದುವರೆಯಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ್ಗೆ ಸ್ವಲ್ಪ ಹೊತ್ತಿಗೆ ಮುನ್ನ ರಿಯಾದ್ನಲ್ಲಿ ಸೌದಿ ದೊರೆ ಸಲ್ಲಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಇದಕ್ಕೂ ಮುನ್ನ ಮೋದಿ ಅವರು ಸೌದಿ ಅರೇಬಿಯಾದ ಪರಿಸರ ಜಲಸಂಪನ್ನೂಲ ಕೃಷಿ ಖಾತೆ ಸಚಿವ ಅಬ್ದುಲ್ ರಹಮಾನ್ ಬಿನ್ ಅಬ್ದುಲ್ ಮೊಹ್ಲೆನ್ ಆಲ್ ಫ್ಲಾಡ್ಡಿ ಅವರೊಂದಿಗೆ ಕೈಷಿ ಆಹಾರ ಸಂಸ್ಕರಣೆ ಜಲತಂತ್ರಜ್ಞಾನ ವಿಚಾರಗಳಲ್ಲಿ ಸಹಕಾರ ಕುರಿತು ಮಾತುಕತೆ ನಡೆಸಿದರು ಕಾರ್ಮಿಕ ಹಾಗೂ ಸಾಮಾಜಿ ಅಭಿವೃದ್ಧಿ ಸಚಿವ ಅಹಮದ್ ಬಿನ್ ಸುಲೇಮಾನ್ ಅಲ್ ರಾಜೇ ಅವರೂ ಪ್ರಧಾನಿ ಅವರನ್ನು ಭೇಟಿ ಮಾಡಿ ಚರ್ಜೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿಂದು ಜೋರ್ಡನ್ನ ದೊರೆ ಎರಡನೆ ಅಬ್ದುಲ್ಲಾ ಅವರನ್ನು ಭೇಟಿ ಮಾಡಿದರು ದ್ವಿಪಕ್ಷೀಯ ಸಂಬಂಧಗಳ ವೃದ್ದಿ ಕುರಿತು ಇಬ್ಬರು ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು ನಿರ್ದಿಷ್ಟವಾಗಿ ವ್ಯಾಪಾರ ಮತ್ತು ಹೂಡಿಕೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಜನರ ಸಂಬಂಧ ವೃದ್ದಿ ಕುರಿತು ಈ ಸಂದರ್ಭದಲ್ಲಿ ಒತ್ತು ನೀಡಲಾಗಿದೆ

ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಅವರಿಂದು ಜಪಾನ್ನ ರಕ್ಷಣಾ ಸಚಿವ ತಾರೋ ಕೋನೊ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಪ್ರಾದೇಶಿಕ ಭದ್ರತಾ ಪರಿಸ್ವಿತಿ ಕುರಿತು ಚರ್ಚೆ ನಡೆಸಿದರು ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಸಹಕಾರ ಉತ್ತಮ ರೀತಿಯಲ್ಲಿರುವುದಕ್ಕೆ ರಾಜ್ನಾಥ್ ಸಿಂಗ್ ಈ ಸಂದರ್ಭದಲ್ಲಿ ತೃಪ್ತಿ ವ್ಯಕ್ತಪಡಿಸಿದರು ಕಳೆದ ತಿಂಗಳು ಜಪಾನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶಿಂಚೋ ಅಬೆ ಅವರೊಂದಿಗೆ ಯಶಸ್ವಿ ಮಾತುಕತೆ ನಡೆಸಿರುವ ಬಗ್ಗೆ ಇದೇ ಸಂದರ್ಭದಲ್ಲಿ ರಾಜ್ನಾಥ್ ಸಿಂಗ್ ಪ್ರಸ್ತಾಪಿಸಿದರು ಮುಂದಿನ ತಿಂಗಳು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಏಷ್ಯಾ ರಾಷ್ಷ ರಕ್ಷಣಾ ಸಚಿವರ ಶೃಂಗ ಸಭೆಯಲ್ಲಿ ತಮ್ಮನ್ನು ಭೇಟಿಯಾಗುವುದಾಗಿ ರಾಜ್ನಾಥ್ ಸಿಂಗ್ ತಿಳಿಸಿದರು

ಬೋಜ್ಡೆ ಅವರನ್ನು ಮುಖ್ಯ ನ್ಯಾಯಮೂರ್ತಿಯಾಗಿ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ನೇಮಕ ಮಾಡಿದ್ದಾರೆ ಸುಪ್ರೀಂಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಮೂರ್ತಿಯಾಗಿರುವ ಬೋದ್ದೆ ಅವರನ್ನು ಮುಂದಿನ ಮುಖ್ಯ ನ್ಞಾಯಮೂರ್ತಿಯಾಗಿ ನೇಮಕ ಮಾಡುವಂತೆ ಶಿಫಾರಸ್ಸು ಮಾಡಿ ನ್ಯಾಯಮೂರ್ತಿ ಗೋಗೊಯ್ ಕಾನೂನು ಸಚಿವಾಲಯಕ್ಕೆ ಕಳೆದ ತಿಂಗಳು ಪತ್ರ ಬರೆದಿದ್ದರು ಮಹಾರಾಷ್ಟದಲ್ಲಿ ನೂತನ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಲು ಕೇವಲ ಎರಡು ದಿನಗಳು ಉಳಿದಿರುವಂತೆ ಬಿಜೆಪಿ ಮತ್ತು ಶಿವಸೇನಾ ಮೈತ್ರಿಕೂಟದ ನಡುವೆ ಇನ್ನೂ ಒಮ್ದತ ಮೂಡಿಲ್ಲ ಮಹಾರಾಷ್ವದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಮ್ಮ ನಿವಾಸದಲ್ಲಿಂದು ಬೆಳಗ್ಗೆ ಸುದ್ದಿಗಾರರೊಂದಿಗೆ ದಿಪಚಾರಿಕವಾಗಿ ಮಾತನಾಡಿ ಅಧಿಕಾರ ಹಂಚಿಕೆ ಕುರಿತಂತೆ ಶಿವಸೇನೆಯೊಂದಿಗೆ ಮಾತುಕತೆ ಮುಂದುವರೆದಿದೆ ತಮ್ಮ ಕಡೆಯಿಂದ ಶಿವಸೇನೆಗೆ ಯಾವುದೇ ವಾಗ್ದಾನ ನೀಡಿಲ್ಲ ಎಂದು ಸ್ಪಷ್ಪಪಡಿಸಿದರು ಖಾತೆಗಳ ವಿಚಾರದಲ್ಲಿ ಶಿವಸೇನೆ ಯಾವುದೇ ದಿಪಚಾರಿಕ ಬೇಡಿಕೆಯನ್ನು ತಮ್ಮ ಮುಂದೆ ಇಟ್ಟಲ್ಲ ಪರಿಸ್ತಿತಿಯನ್ನಾಧರಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ತಮ್ಮ ಪಕ್ಷ ಯಾವುದೇ ವಿಚಾರದಲ್ಲೂ ಹಠಕ್ಕೆ ಬಿದ್ದಿಲ್ಲ ಆದರೆ ಮಹಾರಾಷ್ಟದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ನೂತನ ಸರ್ಕಾರ ರಚನೆಯಾಗಲಿದೆ ಎಂದು ಫಡ್ನವೀಸ್ ಹೇಳದರು ಕಾರ್ಮೋರೆಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ವಲಯದಲ್ಲಿ ಅನನ್ನ ಸೇವೆಗ್ಟೆದಿರುವ ಕಂಪನಿಗಳಿಗೆ ಕೊಡಮಾಡುವ ಮೊದಲ ರಾಷ್ಷೀಯ ಕಾರ್ಮೋರೇಟ್ ಸಾಮಾಜಿಕ ಹೊಣೆಗಾರಿಕೆ ಪ್ರಶಸ್ತಿಗಳನ್ನು ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ದೆಪಲಿಯಲ್ಲಿಂದು ಪ್ರದಾನ ಮಾಡಿದರು ನಂತರ ಮಾತನಾಡಿದ ಕೋವಿಂದ್ ಅವರು ಕಾರ್ಪೋರೆಟ್ ಸಂಸ್ಕೃತಿಯಲ್ಲಿ ಸಾಮಾಜಕ ಕಲ್ಲಾಣವನ್ನು ಅಳವಡಿಸಿರುವುದು ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ ಎಂದರು ಸಾಮಾಜಿಕ ಮತ್ತು ಪರಿಸರ ಹೊಣೆಗಾರಿಕೆಯನ್ನು ನಿಭಾಯಿಸುವುದರ ಜೊತೆಗೆ ಲಾಭಗಳಿಕೆ ಮಾಡಲು ಸಾಧ್ಯ ಎಂಬುದನ್ನು ಕಂಪನಿಗಳು ತೊರಿಸಿಕೊಟ್ಟವೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು

ಇಟಲಿ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮತ್ತು ಪೊಲೆಂಡ್ ರಾಷ್ಷಗಳ ಸಂಸದರು ಈ ನಿಯೋಗದಲ್ಲಿದ್ದಾರೆ ಜಮ್ನು ಮತ್ತು ಕಾಶ್ಮೀರದಲ್ಲಿನ ಪರಿಸ್ವಿತಿಯನ್ನು ತಿಳಿಯಲು ಇದೊಂದು ಅವಕಾಶ ಎಂದು ನಿಯೋಗದ ಸದಸ್ಯರು ಅಭಿಪ್ರಾಯಪಟ್ಟಿದ್ದಾರೆ ನಿಯೋಗ ತ್ರೀನಗರದಲ್ಲಿ ಸರಣಿ ಸಭೆಗಳಲ್ಲಿ ಬಾಗಿಯಾಗಲಿದೆ

ಇದಲ್ಲದೆ ಸ್ಥಳೀಯರ ನಿಯೋಗಗಳು ಹೌಸ್ಬೋಟ್ಗಳ ಮಾಲೀಕರು ಮತ್ತು ಇತರರೊಂದಿಗೆ ನಿಯೋಗ ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹಿಸಲಿದೆ

ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುವ ಮುನ್ನ ನವದೆಹಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು

ಈಗಾಗಲೇ ನಿಗದಿತ ಅವಧಿಗೆ ಮುನ್ನ ಚುನಾವಣೆ ನಡೆಸಲು ಬೋರಿಸ್ ಜಾನ್ವನ್ ಮೂರು ಪ್ರಯತ್ನಗಳನ್ನು ನಡೆಸಿ ವಿಫಲರಾಗಿದ್ದಾರೆ

ಎರಡು ದಿನಗಳ ಈ ಅಧಿವೇಶನದಲ್ಲಿ ವ್ಯಾಪಾರ ಬಂಡವಾಳ ಹೂಡಿಕೆ ಸಂಪರ್ಕ ತಂತ್ರಜ್ವಾನ ಇಂಧನ ಪ್ರಾದೇಶಿಕ ಭದ್ರತೆ ಉಗ್ರವಾದ ಸುಸ್ಕಿರ ಅಭಿವೃದ್ದಿ ಮತ್ತಿತರ ವಿಚಾರಗಳ ಕುರಿತು ವಿಸ್ತತ ಚರ್ಚೆ ನಡೆಯಲಿದೆ

ಬಾಂಗ್ಲಾದೇಶದ ಸಂಸತ್ತಿನ ಸ್ವೀಕರ್ ಡಾ ಶರ್ಮಿನ್ ಶರ್ಮಿನ್ ಚೌಧರಿ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಸಮಾರೋಪ ಸಮಾರಂಭದಲ್ಲಿ ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಅಬ್ದುಲ್ ಮೊಮೆನ್ ಭಾಗವಹಿಸಲಿದ್ದಾರೆ